ಯಡಿಯೂರಪ್ಪ

ರಾಜ್ಯದ ನೆರೆಪೀಡಿತ ಜಿಲ್ಲೆಗಳ ವಸತಿ ಯೋಜನೆಯಲ್ಲಿ ಅವ್ಯಮಾರ ತನಿಖೆಗೆ ಆದೇಶ ವಿ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ರಾಜ್ಯ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಅವರು ಹೇಳಿದರು ಬಿಜೆಪಿ ರೈತಪರ ಹಾಗು ಭ್ರಷ್ಪಚಾರ ಮುಕ್ತ ಸರ್ಕಾರವಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ಬರ ಪರಿಸ್ತಿತಿ ಉಂಟಾಗಿತ್ತು

ಆದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಅತಿವ್ಯಷ್ಟಿ ಜಿಲ್ಲೆಗಳಲ್ಲಿ ಪಗಲು ರಾತ್ರಿ ಶ್ರಮ ಪಟ್ಟು ಕೆಲಸ ಮಾಡಿ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಅಭಿನಂದನೆ ಸಲ್ಲಿಸಿದರು

ಮಳೆ ಮತ್ತು ಪ್ರವಾಪದಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಎನ್ಡಿಆರ್ಎಫ್ ನಿಗಧಿಪಡಿಸಿದ ಮಾರ್ಗಸೂಚಿಗಿಂತಲೂ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಿದೆ ಎಂದರು

ಬೆಂಗಳೂರು ನಗರದಲ್ಲಿ ಸಂಚಾರ ಒತ್ತಡ ಕಡಿಮ ಮಾಡಲು ಉಪನಗರ ರೈಲ್ವೆ ಯೋಜನೆಗೆ ವಿಸ್ತೃತ ಯೋಜನಾ ವರದಿ ಸಿದ್ಧವಾಗಿದೆ ಎಂದರು ನೀರಾವರಿಗೆ ಹೆಜ್ಜನ ಆದ್ಯತೆ ನೀಡಲಾಗಿದ್ದು ಕಳಸ ಬಂಡೂರಿ ಯೋಜನೆಗೆ ಅನುಮತಿ ಕೊಡಿಸುವಲ್ಲಿ ತಮ್ಮ ಸರ್ಕಾರ ಯಶಸ್ವಿಯಾಗಿದೆ

ಸುದ್ದಿಗೋಷ್ಠಿಯಲ್ಲಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಡಾ

ಮಾಧುಸ್ವಾಮಿ ಆರ್

ಪಾಟೀಲ್ ಪ್ರಭುಚವ್ವಾಣ್ ಕೋಟಾ ಶ್ರೀನಿವಾಸ ಪೂಜಾರಿ ಸಂಸದ ಬಿ

ರಾಘವೇಂದ್ರ ಮೊದಲಾದವರು ಉಪಸ್ಟಿತರಿದ್ದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ರೈಲ್ವೇ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದ ರೈಲ್ವೇ ಯೋಜನೆ ಕುರಿತ ಉನ್ನತ ಮಟ್ಟದ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಬೆಂಗಳೂರು ನಗರ

ಈಗಾಗಲೇ ಮಂಜೂರಾತಿ ಪಡೆದಿರುವ ಯೋಜನೆಗಳನ್ನು ಆದ್ಯತೆಯ ಮೇಲೆ ಪೂರ್ಣಗೊಳಿಸುಂತೆ ರೈಲ್ವೇ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು

ಇಂದು ಪಂಪಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಎಸ್

ನಕುಲ್ ನೇತೃಕ್ಷದ ಅಧಿಕಾರಿಗಳ ತಂಡ ಬಸವಣ್ಣ ಮಂಟಪ ಗಾಯಿತ್ರಿ ಪೀಠ ಸಾಸಿವೆಕಾಳು ಗಣೇಶ್ ವಿರೂಪಾಕ್ಷ ದೇವಸ್ಥಾನ ಮೊದಲಾದ ಸ್ಥಳಗಳನ್ನು ಪರಿಶೀಲನೆ ಮಾಡಿತು

ದೇವೇಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬರಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಆ ಎರಡೂ ಪಕ್ಷಗಳ ಜೊತೆ ಮೃದು ಧೋರಣೆ ಹೊಂದುವುದೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಿಗೆ ಅಗತ್ತ ಮೂಲ ಸೌಕರ್ಯ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರವಾಸೋದ್ದಮ ಸಚಿವ ಸಿ ಟಿ ರವಿ ಹೇಳಿದ್ದಾರೆ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಪ್ರವಾಸೊದ್ದಮ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ವಿಷಯ ತಿಳಿಸಿದರು ಕೊಪ್ಪಳ ಜಿಲ್ಲೆಯ ಪ್ರವಾಸಿ ತಾಣಗಳ ಅಭಿವೃದ್ದಿ ಸಂದರ್ಭದಲ್ಲಿ ಈ ಮೂಲ ಸ್ಥಳದ ಸಂಸ್ಕೃತಿ ಸಂಪ್ರದಾಯ ಮತ್ತು ವಾಸ್ತುತಿಲ್ಲಗಳಿಗೆ ಧಕ್ಕೆಯಾಗದಂತೆ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರಲಾಗುವುದು ಎಂದರು ಅಭಿವೃದ್ಧಿ ಕಾರ್ಯಗಳು ಜನರನ್ನು ಆಕರ್ಷಿಸುವಂತಿರಬೇಕು ಮಾಡುವಂತಿರಬೇಕು ಜೊತೆಗೆ ರಾಜ್ಯಕ್ಕೆ ಆರ್ಥಿಕವಾಗಿಯೂ ಪ್ರಯೋಜನವಾಗುವಂತಿರಬೇಕು ಎಂದರು ಆನೆಗುಂದಿ ಸಮೀಪವಿರುವ ಅಂಜನಾದ್ರಿ ಬೆಟ್ಟ ರಾಮಾಯಣದ ಐಪಿಹಾಸಿಕ ಸ್ಥಳವಾಗಿದೆ ಇಲ್ಲಿಗೆ ಬರುವ ದೇಶವಿದೇಶಗಳ ಪ್ರವಾಸಿಗರಿಗೆ ಅನುಕೂವಾಗುವಂತೆ ಯಾತ್ರಿ ನಿವಾಸಗಳನ್ನು ನಿರ್ಮಾಣ ಮಾಡಬೇಕು ಆನೆಗುಂದಿ ಉತ್ಸವಕ್ಕೆ ಹೆಚ್ಚಿನ ಪ್ರಚಾರ ನೀಡಬೇಕು ಗವಿ ಸಿದ್ದೇಶ್ವರ ಜಾತ್ರೆಯಂತೆ ಆನೆಗುಂದಿ ಉತ್ಸವಕ್ಕೂ ದಿನಾಂಕ ನಿಗದಿಪಡಿಸಬೇಕು ಎಂದು ಅವರು ಹೇಳಿದರು ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಅವುಗಳ ವ್ಯವಸ್ಥಿತ ನಿರ್ವಹಣೆಗೂ ಗಮನ ಕೊಡಬೇಕು ಪ್ರಮಾಸೋದ್ಯಮ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆಗೂಡಿ ಜಿಲ್ಲೆಗಳಲ್ಲಿ ಪ್ರತಿವರ್ಷ ನಡೆಯುವ ಜಾತ್ರೆ ಉತ್ತವ ಧಾರ್ಮಿಕ ಪಬ್ಬ ಕುರಿತ ಕ್ಕಾಲೆಂಡರನ್ನು ಹೊರತರಬೇಕು ಎಂದು ಹೇಳಿದರು

ರವಿ ಹೇಳಿದ್ದಾರೆ ರಾಜ್ಯದ ನೆರೆಪೀಡಿತ ಜಿಲ್ಲೆಗಳಲ್ಲಿ ಬಸವ ಇಂದಿರಾ ಪ್ರಧಾನ ಮಂತ್ರಿ ಆವಾಸ ಅಂಬೇಡ್ಕರ್ ವಾಲ್ಮೀಕಿ ಮೊದಲಾದ ವಸತಿ ಯೋಜನೆಯಲ್ಲಿ ಪಣ ದುರುಪಯೋಗದ ಬಗ್ಗೆ ತನಿಖೆ ನಡೆಸಲು ಆದೇಶಿಸಲಾಗಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ

ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ತಮ್ಮ ದೈನಂದಿನ ಖರ್ಚು ವೆಚ್ವದ ವಿವರಗಳನ್ನು ತಪ್ಪದೇ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಬೇಕು ಇಲ್ಲದಿದ್ದರೆ ಅಂಥವರನ್ನು ಅನರ್ಹಗೊಳಿಸಲಾಗುವುದು ಎಂದು ರಾಜ್ಯ ಚುನಾವಣಾ ಆಯುಕ್ತ ಡಾ ಬಿ ಬಸವರಾಜು ಎಚ್ವರಿಸಿದ್ದಾರೆ

ರೂಪೇಶ್ ತಿಳಿಸಿದ್ದಾರೆ

ಕಾರ್ಯಕ್ರಮವನ್ನು ಪಮ್ಮಿಕೊಳ್ಳಲಾಗಿದೆ ಅದಾಲತ್ನಲ್ಲಿ ಚೆಕ್ ಅಮಾನ್ಯ ಬ್ಯಾಂಕ್ ವಸೂಲಾತಿ ಪ್ರಕರಣ ಮೋಟಾರು ಅಪಘಾತ ಪರಿಹಾರ ಭೂ ಸ್ವಾಧೀನ ಸೇವಾ ಮತ್ತು ಪಿಂಚಣಿ ಕಂದಾಯ ಪ್ರಕರಣ ಕಾರ್ಮಿಕ ವಿವರಗಳು ವಿದ್ಯುತ್ ಮತ್ತು ನೀರಿನ ಶುಲ್ಕಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಸೇರಿದಂತೆ ರಾಜಿಯಾಗಬಹುದಾದ ಪ್ರಕರಣಗಳನ್ನು ಸಂಧಾನದ ಮೂಲಕ ಇತ್ತರ್ಥಪಡಿಸಲಾಗುವುದು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಂಜಾಟೆ ಸಂಜೀವಕುಮಾರ ತಿಳಿಸಿದ್ದಾರೆ

ದುಬೈನಿಂದ ಬರುತ್ತಿದ್ದ ಪ್ರಯಾಣಿಕರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ ಎಂದು ಸುದ್ದಿಸಂಸ್ವೆ ವರದಿ ಮಾಡಿದೆ ರಾಜ್ಯದ ಪಲವೆಡೆ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಲಿದೆ